ಡಿ ರೇವಣ್ಣ ಶಾಸಕ ಎ ಮಂಜು ಜಿಲ್ಲಾಧಿಕಾರಿ

ರಾಜೇಂದ್ರ ಸೆರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಮುಖ್ಚಮಂತ್ರಿ ಅವರು ರಾಮನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ರಾಜೀವಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಭೂಮಿ ಕಳೆದುಕೊಳ್ಳುವ ರೈತರೊಂದಿಗೆ ಅಧಿಕಾರಿಗಳ ಸಮ್ನುಖದಲ್ಲಿ ಸಭೆ ನಡೆಸುತ್ತಿದ್ದಾರೆ ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಕರನ್ನು ಮುಂದುವರಿಸುವುದಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಜಿ

ಹೊಸ ಸರ್ಕಾರ ಬಂದಾಗ ನಾಮನಿರ್ದೇತನ ಸದಸ್ಯರು ಬದಲಾಗುತ್ತಾರೆ ಹೀಗಾಗಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದರಿಂದ ಹಾಲಿ ಇರುವ ಸದಸ್ಥರನ್ನು ಮುಂದುವರೆಸಲು ಸಾಧ್ಯವಿಲ್ಲ ಈ ಕುರಿತಂತೆ ಸಮಿತ್ರ ಸರ್ಕಾರದ ಎರಡೂ ಪಕ್ಷಗಳ ಮುಖಂಡರು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ನಾಮ ನಿರ್ದೇತನವಾಗಿದ್ದ ಸಿಂಡಿಕೇಟ್ ಸದಸ್ಟರನ್ನು ಮುಂದುವರೆಸುವಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಈ ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಪಿಡಿಓಗಳನ್ನು ನಿಂದಿಸಿರುವ ಕುರಿತಂತೆ ಪ್ರಕ್ರಿಕ್ರಿಯಿಸಿದ ಜಿ ಟಿ ದೇವೇಗೌಡ ಅವರು ಬಡವರ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತಿಲ್ಲವಾದ್ದರಿಂದ ಮಾತಿನ ಭರದಲ್ಲಿ ಬೈದಿರುವುದು ನಿಜವೆಂದು ಸಮ್ನತಿಸಿಕೊಂಡಿದ್ದಾರೆ

ಪರಮೇಶ್ವರ್ ತಿಳಿಸಿದ್ದಾರೆ

ಪೊಲೀಸರಿಗೆ ಸೂಕ್ತ ವಸತಿ ಸೌಲಭ್ದ ನಿರ್ಮಿಸಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಈ ಕಾರ್ಯಕ್ಕೆ ಕಾರ್ಪೋರೇಟ್ ಕಂಪನಿಗಳು ಜೊತೆಯಾದರೆ ಉತ್ತಮ ಸೌಲಭ್ಯ ಒದಗಿಸಿಕೊಡಲು ಸಾಧ್ಯ ಹೊಲೀಸ್ ಕಾಣೆ ನಿರ್ಮಿಸಿಕೊಡುವಂತೆ ಸುಧಾಮೂರ್ತಿ ಅವರಿಗೆ ಮನವಿ ಮಾಡಲಾಗಿದೆ

ಹೊಲೀಸ್ ಸಿಬ್ಬಂದಿಗೆ ವಸತಿ ನಿರ್ಮಿಸಿಕೊಡುವ ಕುರಿತು ಸಹ ಅವರೊಂದಿಗೆ ಚರ್ಚಸಲಾಯಿತು ಎಂದು ಡಾ

ಪರಮೇಶ್ವರ್ ತಿಳಿಸಿದ್ದಾರೆ

ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರಾದ ಸುಮಿತ್ರ ಮಹಾಜನ್ ನಾಳಿ ವಿವಿಧ ಪಕ್ಷಗಳ ಮುಖಂಡರೊಂದಿಗೆ ಸಮಾಲೋಚಿಸಲು ಸಭೆ ಕರೆದಿದ್ದಾರೆ ಸುಗಮವಾಗಿ ಅಧಿವೇತನ ನಡೆಯಲು ಹಾಗೂ ಬಾಕಿ ಉಳಿದಿರುವ ವಿವಿಧ ಮಸೂದೆಗಳು ಅಂಗೀಕಾರವಾಗಲು ಸಭಾಧ್ವಕ್ಷರು ವಿವಿಧ ಪಕ್ಷಗಳ ಸಹಕಾರವನ್ನು ಕೋರಲಿದ್ದಾರೆ ಈ ಮಧ್ಯೆ ಅಧಿವೇಶನದಲ್ಲಿ ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಲು ಜಂಟ ಕಾರ್ಯತಂತ್ರ ರೂಪಿಸುವ ಕುರಿತಂತೆ ರಾಜ್ಞಸಭೆಯ ಪ್ರತಿಪಕ್ಷದ ನಾಯಕ ಗುಲಾಂನಬಿ ಅಜಾದ್ ಇಂದು ಸಂಸತ್ ಭವನದಲ್ಲಿ ವಿರೋಧ ಪಕ್ಷಗಳ ಸಭೆ ಕರೆದಿದ್ದಾರೆ

ವೆಂಕಯ್ಜನಾಯ್ಡು ಮನವಿ ಮಾಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಆಂದ್ರ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡ ಉದ್ಘಾಟಬದ ಅವರು ನಮ್ಮ ಸಂಸ್ಕೃತಿ ಮೌಲ್ಯಗಳು ಮತ್ತು ಸಂಪೂದಾಯಿಕ ಜ್ಞಾನ ಮಾತೃಭಾಷೆಯಲ್ಲಿ ಮಿಳಿತವಾಗಿರುತ್ತದೆ ಸ್ಥಳೀಯ ಸಂಸ್ಕೃತಿಯು ನಾಗರಿಕತೆ ಸಾಮಾಜಿಕ ನೀತಿ ಮತ್ತು ಪರಂಪರೆಯ ಭಾಗವಾಗಿರುತ್ತದೆ ಎಂದರು ಭಾರತದ ಪ್ರಾದೇಶಿಕ ಭಾಷೆಗಳ ಪರಸ್ಪರ ಅರಿವು ಮತ್ತು ಕಲಿಕೆ ದೇಶದ ವಿಕತೆ ಮತ್ತು ಸಮಗ್ರತೆಯನ್ನು ಬಲಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ